ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ ಎಲ್ಲರೂ ಚೌಕಿದಾರರಾಗಬೇಕು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಮತ

ಉಡಾನ್ ಯೋಜನೆಯಡಿ ಮೈಸೂರು ಕೊಚ್ಚನ್ ನಡುವೆ ಇಂದಿನಿಂದ ವಿಮಾನ ಹಾರಾಟ ಆರಂಭ

ಸಮಾವೇಶಗಳು ಬಿರುಸುಗೊಂಡಿವೆ

ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ

ವೇಣುಗೋಪಾಲ್ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಜೆಡಿಎಸ್ ರಾಜ್ಗಾಧ್ವಕ್ಷ ಹೆಚ್ ವಿಶ್ವನಾಥ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಹೆಚ್

ಪಾಟೀಲ್ ಕೆಪಿಸಿಸಿ ಕಾರ್ಯಾಧಕ್ಷ ಈತ್ವರ ಖಂಡ್ರೆ ಮೊದಲಾದ ನಾಯಕರು ಪರಿವರ್ತನಾ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾತನಾಡಿ ದೇಶದ ರಾಜಕಾರಣದಲ್ಲಿ ಬದಲಾವಣೆ ಅನಿವಾರ್ಯವಾಗಿದೆ

ಗಾಂಧಿಜೀ ಅವರ ತತ್ವಾದರ್ಶಗಳು ಎಲ್ಲರಿಗೂ ಪ್ರೇರಣೆಯಾಗಿದೆ ದೇಶದ ಜನರ ಸಂಪಾದನೆಯ ಮೇಲೆ ಬೇರೆಯವರ ಕೆಟ್ಟ ದೃಷ್ಟಿ ಬೀಳದಂತೆ ಕಾಯುವ ಹೊಣೆಗಾರಿಕೆ ತಮ್ಮದಾಗಿದೆ ಭ್ರಷ್ಷರು ವಂಚಕರ ವಿರುದ್ಧ ನಿರಂತರ ಹೋರಾಟ ನಡೆಯಲಿದೆ ದೇಶದ ಚೌಕಿದಾರನ ಉತ್ತರದಾಯಿತ್ವವನ್ನು ತಾವು ನಿಭಾಯಿಸುತ್ತಿರುವುದಾಗಿ ಅವರು ಹೇಳಿದರು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅನೇಕರ ಪ್ರಶ್ನೆಗೆ ಪ್ರಧಾನಿ ಉತ್ತರ ನೀಡಿದರು

ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಸ್ವೀಪ್ ಕಾರ್ಯಕ್ರಮದಡಿ ದಾವಣಗೆರೆ ಮಹಾನಗರಪಾಲಿಕೆಯ ಕಚೇರಿ ಮೇಲೆ ಮತದಾನ ಜಾಗೃತಿ ಸಾರುವ ಗಾಳಿ ತುಂಬಿದ ದೊಡ್ಡ ಬಲೂನ್ನನ್ನು ಜಿಲ್ಲಾಧಿಕಾರಿ ಜಿ ಎನ್

ಬಲೂನ್ನ ಮೇಲೆ ಜ್ವಾನಪೀಠ ಪುರಸ್ತತ ಡಾ ಚಂದ್ರತೇಖರ್ ಕಂಬಾರ ಅವರ ಭಾವ ಚಿತ್ರದೊಂದಿಗೆ ಓದು ವ್ವಕ್ಷಿತ್ವವನ್ನು ರೂಪಿಸುತ್ತದೆ ಮತದಾನ ದೇಶವನ್ನು ರೂಪಿಸುತ್ತದೆ

ಪ್ರತಿಯೊಬ್ಬರು ಮತದಾನ ಮಾಡಿದರೆ ಪ್ರಜಾಪ್ರಭುತ್ವ ಗೆಲ್ಲುತ್ತದೆ ಎಂಬ ಫೋಷಣಾ ಸಾಲುಗಳಿವೆ

ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ದಾವಣಗೆರೆ ದಕ್ಷಿಣ ಸಹಾಯಕ ಚುನಾವಣಾಧಿಕಾರಿ ವಿರೇಂದ್ರ ಕುಂದಗೋಳ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ತಿ ಭೀಮನಾಯ್ ಸೇರಿದಂತೆ ಮಹಾನಗರಪಾಲಿಕೆಯ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು

ಬೆಂಗಳೂರಿನ ಸಸ್ತಕಾಶಿಯಲ್ಲಿಂದು ಕಲಾವಿದರ ರೇಖಾ ಚಿತ್ರಗಳ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಅವರು ಈ ವಿಷಯ ತಿಳಿಸಿದರು ಪ್ರಜಾಪ್ರಭುತ್ವದಲ್ಲಿ ಮತದಾನ ಪವಿತ್ರ ಕರ್ತವ್ಚವಾಗಿದೆ ಈ ಹೊಣೆಗಾರಿಕೆಯನ್ನು ಎಲ್ಲರೂ ನಿರ್ವಹಣೆ ಮಾಡಬೇಕು ಎಂದರು

ನಿವೃತ್ತ ನ್ನಾಯಮೂರ್ತಿ ಡಿ

ಕೈಲೇಂದ್ರ ಕುಮಾರ್ ಮಾತನಾಡಿ ಅಭಿಯಾನ ಕುರಿತು ಮೆಚ್ಚುಗೆ ವ್ವಕ್ತಪಡಿಸಿದರು ಮತದಾನ ಏಕೆ ಮಾಡಬೇಕು ಎಂದು ಪ್ರತ್ನಿಸುವ ನಗರದ ನಾಗರೀಕರಿಗೆ ಮನವರಿಕೆ ಮಾಡಿಕೊಡುವ ಸಂದೇಶಗಳನ್ನು ಹೊತ್ತ ಇಂತಹ ಚಿತ್ರಗಳು ಜನರ ಮನಸ್ಸಿನಲ್ಲಿ ಸದಾ ಕಾಲ ಉಳಿಯುತ್ತದೆ ಎಂದರು

ಕಲಾವಿದರ ಚಿತ್ರಗಳು ನೂರಾರು ಸಂದೇಶಗಳನ್ನು ಬಿತ್ತರಿಸುತ್ತಿವೆ ಎಂದರು ಜನರು ಮತದಾನದ ಮಹತ್ವ ಅರಿತು ಮತ ಚಲಾಯಿಸಿದಾಗ ಪ್ರಜಾಪುಭತ್ವ ಯಶಸ್ವಿಯಾಗುತ್ತದೆ ಮತದಾನ ಅವಧಿಯಲ್ಲಿ ನೀಡುವ ಸಾರ್ವತ್ರಿಕ ರಜೆಯನ್ನು ವ್ಯರ್ಥ ಮಾಡದೆ ಮತದಾನದ ಹಕ್ಕು ಚಲಾಯಿಸುವ ಹೊಣೆ ನಮ್ಮ ಮೇಲಿದೆ ಎಂದರು

ಇಂದಿನಿಂದ ವಿಮಾನ ಹಾರಾಟ ಪ್ರಾರಂಭವಾಗಲಿದೆ

ಮಂಡ್ಕದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಕ್ತ ಮತ್ತು ನ್ಯಾಯ ಸಮ್ಮತ ಚುನಾವಣೆ ನಡೆಸಲು ಆಯೋಗ ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವ ಅನುಮಾನ ಕಾಡುತ್ತಿದೆ ಎಂದರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಸ್ವೀಕಾರದ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು

ಇದಕ್ಕೆ ಪ್ರಕ್ರಿಕಿಯೆ ನೀಡಿರುವ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರದ ರೋಪದೋಪದ ಬಗ್ಗೆ ಚುನಾವಣಾಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದ್ದಾರೆ

ಹಾಲು ಉತ್ಪನ್ನ ಮಾರಾಟ ಸಂಘಗಳ ಹಾಲಿನ ಪೊಟ್ಟಣಗಳ ಮೇಲೆ ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಟಕೆಟ್ಗಳ ಮೇಲೆ ತಪ್ಪದೇ ಮತದಾನ ಮಾಡುವಂತೆ ಚಾಗೃತಿ ಮೂಡಿಸುವ ಬರಹ ಮುದ್ರಿಸಲಾಗಿದೆ

ಇದರ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಅರಿವು ಮೂಡಿಸಲಾಗುತ್ತಿದೆ ರಾಜ್ಯ ತೋಟಗಾರಿಕೆ ಇಲಾಖೆ ಹುಬ್ಬಳ್ಳಯಲ್ಲಿಂದು ಹೂಗಳಿಂದಲೇ ಅಲಂಕೃತಗೊಂಡ ವಿದ್ಯುನ್ನಾ ಮತಯಂತ್ರ ಮತ್ತು ವಿವಿ ಪ್ಯಾಟ್ ಯಂತ್ರಗಳನ್ನು ನಿರ್ಮಿಸುವ ಮೂಲಕ ಮತದಾನದ ಜಾಗೃತಿಗೆ ಹೊಸ ಆಯಾಮ ನೀಡಿದೆ ಎಂದು ನಮ್ಮ ಬೆಂಗಳೂರು ಬಾತ್ನೀದಾರರು ವರದಿ ಮಾಡಿದ್ದಾರೆ

ಇದೇ ಮೊದಲ ಬಾರಿಗೆ ದೃಷ್ಟಿ ವಿಶೇಷಚೇತನರು ಯಾರ ಸಹಾಯವು ಇಲ್ಲದೇ ಮತ ಯಂತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಹೆಸರು ಮತ್ತು ಸಂಖ್ಯೆಯನ್ನು ಸ್ವರ್ತಿಸಿ ಮತ ಚಲಾಯಿಸಬಹುದಾಗಿದೆ ಎಂದು ಸಂಸ್ಥೆಯ ಧರ್ಮದರ್ಶಿ ಡಾ ಪಾಲ್ ಮುದ್ದಾ ಹೇಳಿದ್ದಾರೆ ರಾಜ್ಯದ ವಿವಿಧ ಭಾಗದಿಂದ ಆಗಮಿಸಿದ್ದ ದೃಷ್ಟಿ ವಿಶೇಷಚೇತನರಿಗೆ ಮತದಾನದ ಜಾಗೃತಿ ಮೂಡಿಸಲಾಯಿತು ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ಧಾರ ಮಾಡಲಾಗಿದ್ದು

ರಾಜ್ಯ ಚುನಾವಣಾ ಆಯೋಗದ ಸಹಕಾರದೊಂದಿಗೆ ಕಾಕ್ಸೆಟೌನ್ ಸ್ನೇಪ ದೀಪ ಅಂಗವಿಕಲರ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಜಂಟಿ ಆಯುಕ್ತ ಜಿ ಎಂ ರವೀಂದ್ರ ಚುನಾವಣಾಧಿಕಾರಿ ಮಂಜುನಾಥ್ ಮೊದಲಾದವರು ಭಾಗಿಯಾಗಿದ್ದರು

ದೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೊಮ್ಮನಹಳ್ಳ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಕಾರ್ಯಕರ್ತರ ಸಮಾವೇಶ ಸಮ್ಮಿಕೊಳ್ಳಲಾಗಿತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಬಿ ಎಸ್ ಯಡಿಯೂರಪ್ಪ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಹಾಗು ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು

ಬೆಂಗಳೂರಿನ ಬಸವನಗುಡಿ ವಾಸವಿ ವಿದ್ಯಾನಿಕೇತನ ಶಾಲೆಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯರಾದ ರಾಜೀವ್ ಚಂದ್ರಶೇಖರ್ ಮೋದಿ ಅವರ ಕುರಿತು ಪುಸ್ತಕ ಬಿಡುಗಡೆ ಮಾಡಿದರು

ಭಾರತೀಯ ಬಾಹ್ಕಾಕಾಶ ಸಂಶೋಧನಾ ಸಂಶೈ ಇಸ್ತೋ ನಾಳಿ ಬಾಹ್ಕಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಲಿದೆ

ಕರಾವಳಿಯಲ್ಲಿ ಒಣಹವೆ ಮುಂದುವರಿಯಲಿದೆ

ಮುನ್ನೂಚನೆಯಂತೆ ಒಳನಾಡಿನ ಹಲವೆಡೆ ಮಳೆಯಾಗಲಿದೆ ಕರಾವಳಿಯಲ್ಲಿ ಒಣಹವೆ ಮುಂದುವರಿಯಲಿದೆ